ಆಂಫಾನ್ ಚಂಡಮಾರುತ ಪ್ರಧಾನಮಂತ್ರಿ ನರೇಂದ್ರಮೋದಿ ಅಧ್ಯಕ್ಷತೆಯಲ್ಲಿ ಉನ್ನತಮಟ್ಷದ ಸಭೆ

ಕರ್ನಾಟಕದಲ್ಲಿ ನಾಳೆಯಿಂದ ಕೆಂಪು ವಲಯ ಹೊರತುಪಡಿಸಿ ರಸ್ತೆ ಸಾರಿಗೆ ಆಟೋ ಟ್ನಾಕ್ಷಿ ಸಂಚಾರಕ್ತೆ ಮುಕ್ತ ಅವಕಾಶ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ

ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ರಾಜ್ಯ ಸರ್ಕಾರಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಾನಾ ಇಲಾಖೆಗಳು ಲಾಕ್ಡೌನ್ ನಿರ್ಬಂಧಗಳನ್ನು ಮುಂದುವರಿಸಬೇಕು ಎಂದು ರಾಷ್ಷೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎನ್ಡಿಎಂಎ ಸೂಚನೆ ನೀಡಿದೆ

ಕೆಲವು ವಿನಾಯಿತಿಗಳನ್ನು ನೀಡಲಾಗಿದ್ದು ಆರ್ಥಿಕ ಚಟುವಟಿಕೆಗೆ ಅವಕಾಶ ನೀಡಲಾಗಿದೆ ದೇಶಾದ್ಯಂತ ಆರ್ಥಿಕ ಚಟುವಟಿಕೆಗಳನ್ನು ಮುಕ್ತಗೊಳಿಸುವ ಮೂಲಕ ಕೊರೋನಾ ಸೋಂಕು ನಿಯಂತ್ರಣಗೊಳಿಸಲು ಹೊಸ ಮಾರ್ಗಸೂಚಿಯಲ್ಲಿ ಆದ್ದತೆ ನೀಡಲಾಗಿದೆ

ಹೊಸ ಮಾರ್ಗಸೂಜಿ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಮುಖಗವಸು ಧರಿಸುವುದು ಕಡ್ಡಾಯ ಉಗುಳುವಿಕೆಗೆ ದಂಡ ಸಹಿತ ಶಿಕ್ಷೆ ವಿಧಿಸಲಾಗಿದೆ

ಎಲ್ಲಾ ದೇತೀಯ ಮತ್ತು ಅಂತಾರಾಷ್ಷೀಯ ಪ್ರಯಾಣಿಕ ವಿಮಾನಗಳ ಸಂಚಾರ ನಿರ್ಬಂಧಿಸಲಾಗಿದೆ ಆದರೆ ದೇಶೀಯ ವೈದ್ಯಕೀಯ ಸೇವೆಗಳು ವೈಮಾನಿಕ ಆಂಬುಲೆನ್ಸ್ ಮತ್ತು ಭದ್ರತಾ ವಿಮಾನಗಳ ಸಂಚಾರಕ್ಕೆ ಕೇಂದ್ರ ಗೃಹ ಸಚಿವಾಲಯ ಅನುಮತಿ ನೀಡಿದೆ

ಕೆಂಪು ಹಸಿರು ಮತ್ತು ಕಿತ್ತಳೆ ವಲಯಗಳ ಗುರುತಿಸುವಿಕೆ ಜವಾಬ್ದಾರಿಯನ್ನು ಆಯಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಕ್ಷೆ ನೀಡಲಾಗಿದೆ

ಅಗತ್ಯ ನಿಬಂಧನೆಯೊಂದಿಗೆ ಸಾರ್ವಜನಿಕರು ತಮ್ಮ ಜನ ಜೀವನವನ್ನು ನಡೆಸಬೇಕು ಎಂದು ಕಿವಿಮಾತು ಹೇಳಿದರು ಮಾಧ್ಯಮಗಳು ಸಾರ್ವಜನಿಕರಿಗೆ ವೈಜ್ವಾನಿಕ ಮಾಹಿತಿಯನ್ನು ನೀಡುವುದರ ಮೂಲಕ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಮುಂದಾಗಬೇಕು ಎಂದು ಸಲಹೆ ನೀಡಿದರು ವಿಶ್ವದಾದ್ಯಂತ ಹರಡಿರುವ ಕೊರೊನಾ ಸೋಂಕು ಕುರಿತಂತೆ ತನಿಖೆಗೆ ಐರೋಪ್ಯ ಒಕ್ಕೂಟ ಮುಂದಾಗಿರುವುದನ್ನು ಭಾರತ ಬೆಂಬಲಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲೂಎಚ್ಒ ಅಂತಾರಾಷ್ಷೀಯ ಮಟ್ಟದಲ್ಲಿ ತನಿಖೆ ನಡೆಸಬೇಕೆಂಬ ವಿಶ್ವ ಒಕ್ಟೂಟದ ನಿರ್ಣಯಕ್ಕೆ ಭಾರತವೂ ಸಹಮತ ವ್ಯಕ್ತಪಡಿಸಿದೆ

ಅಮೆರಿಕ ಸೋಂಕು ಹರಡುವಿಕೆಗೆ ಚೀನಾ ಕಾರಣವೆಂದು ಗಂಭೀರ ಆರೋಪ ಮಾಡಿತ್ತು ಈ ಕುರಿತಂತೆ ತನಿಖೆಗೂ ಒತ್ತಾಯಿಸಿದ್ದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಮುಂದಿನ ದಿನಗಳಲ್ಲಿ ವಿದ್ನಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಒಂದೇ ಡಿಜಿಟಲ್ ವೇದಿಕೆ ನಿರ್ಮಾಣ ಮಾಡಲು ಉದ್ಲೇಶಿಸಲಾಗಿದೆ ಎಂದು ಕೇಂದ್ರ ಮಾನವ ಸಂಪನ್ನೂಲ ಸಚಿವ ರಮೇಶ್ ಮೋಖ್ರಿಯಾಲ್ ನಿಶಾಂಕ್ ಹೇಳಿದ್ದಾರೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಸಲುವಾಗಿ ಹಣಕಾಸು ಸಚಿವರು ಶಿಕ್ಷಣ ಸಚಿವಾಲಯಕ್ಕೆ ಉತ್ತೇಜನ ನೀಡಿರುವ ಬೆನ್ನಲ್ಲಿಯೇ ಪ್ರತಿಕ್ರಿಯಿಸಿರುವ ಕೇಂದ್ರ ಮಾನವ ಸಂಪನ್ನೂಲ ಸಚಿವರು ಒಂದು ತರಗತಿ ಒಂದು ವಾಹಿನಿ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ಬಿತ್ತರಿಸಲು ಸಂಪನ್ನೂಲ ಸಚಿವಾಲಯ ಮುಂದಾಗಲಿದೆ ಎಂದರು ಪಿಎಂ ಇ ವಿದ್ಲಾ ಯೋಜನೆಯಡಿ ಡಿಜಿಟಲ್ ತಂತ್ರಜ್ವಾನದ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒದಗಿಸಲು ಅಗತ್ತ ಮೂಲ ಸೌಕರ್ಯಗಳನ್ನು ಕಲ್ಪಿಸುವ ಬಗ್ಗೆ ತ್ರಮ ಕೈಗೊಳ್ಳಲು ತಮ್ಮ ಸಚಿವಾಲಯ ಮುಂದಾಗಲಿದೆ ಎಂದು ಹೇಳಿದರು

ಚಂಡಮಾರುತದ ಪರಿಣಾಮ ಕುರಿತು ಸಂಬಂಧಪಟ್ಟ ರಾಜ್ಗಗಳಿಗೆ ಸೂಕ್ತ ಮಾರ್ಗದರ್ಶನ ಸಲಹೆ ನೀಡಿದರು ಆಂಫಾನ್ ಚಂಡಮಾರುತ ಒಡಿತಾ ಪಶ್ಚಿಮ ಬಂಗಾಳ ಪ್ರವೇಶಿಸಲಿದ್ದು ಆ ರಾಜ್ಯಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಹವಾಮಾನ ಇಲಾಖೆ ಎರಡು ರಾಜ್ದಗಳಿಗೆ ಮುನ್ನೆಚ್ಚರಿಕೆ ನೀಡಿದೆ ಎಂದು ಸುದ್ಲಿಸಂಸ್ಹೆ ವರದಿ ಮಾಡಿದೆ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಟೋ ಟ್ವಾಕ್ಲಿ ಮತ್ತು ರಾಜ್ದದಲ್ಲಿ ರೈಲುಗಳ ಸಂಚಾರಕ್ಕೂ ಅನುಮತಿ ನೀಡಲಾಗಿದೆ ಸಲೂನ್ ತೆರೆಯಬಹುದಾಗಿದ್ದು ಸಿನಿಮಾ ಮಂದಿರಗಳು ಮಾಲ್ಗಳು ಹೋಟೆಲ್ಗಳಿಗೆ ಅನುಮತಿ ನೀಡಿಲ್ಲ

ಲಾಕ್ಡೌನ್ ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕ್ಕೆಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು

ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸಿಬ್ಲಂದಿಗಳಿಗೆ ಸೂಚನೆ ನೀಡಲಾಗಿದೆ

ಪತ್ರಿಕಾಗೋಷ್ಠಿಯಲ್ಲಿ ಸಂಪುಟದ ಸಹೊದ್ಯೋಗಿಗಳು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಟಿತರಿದ್ದರು

ಕೊರೊನಾ ಸೋಂಕಿನಿಂದಾಗಿ ಪರೀಕ್ಷೆಗಳನ್ನು ಮುಂದೂಡಲಾಗಿತ್ತು

ಕೊರೊನಾ ಸೋಂಕು ಹಿನ್ನೆಲೆಯಲ್ಲಿ ವಿದ್ವಾರ್ಥಿಗಳು ಮಾಸ್ ಧರಿಸುವುದು ಕಡ್ಡಾಯ ಅಲ್ಲದೇ ಸಾಮಾಜಿಕ ಅಂತರವನ್ನು ಕಾಯ್ಲುಕೊಳ್ಳಬೇಕೆಂದು ನಿರ್ದೇಶನ ನೀಡಲಾಗಿದೆ ಎಂದರು ಲಾಕ್ಡೌನ್ ನಾಲ್ನನೇ ಹಂತದ ಮೊದಲನೆ ದಿನವಾದ ಇಂದು ರಾಜ್ಞಸಭೆಯ ಸಭಾಪತಿ ವೆಂಕಯ್ನನಾಯ್ಲು ಲೋಕಸಭೆ ಅಧ್ಯಕ್ಷ ಓಂ ಬಿರ್ಲಾ ಅವರು ವಿವಿಧ ಸಂಸದೀಯ ಸಮಿತಿಯ ಸಭೆಗಳನ್ನು ನಡೆಸಿದರು ಉಭಯ ಸದನಗಳ ಪೀಠಾಸೀನ ಅಧಿಕಾರಿಗಳು ಸಚಿವಾಲಯದ ಮುಖ್ಯಸ್ಥರು ಪಾಲ್ಗೊಂಡಿದ್ದು ವಿವಿಧ ಸಮಿತಿಗಳ ನೇಮಕ ಕುರಿತು ಸಮಾಲೋಚನೆ ನಡೆಸಿದರು

ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಬೇಕೆಂದು ಪ್ರಧಾನಿಮೋದಿ ಅವರು ಜನರಲ್ಲಿ ಮನವಿ ಮಾಡಿದ್ದಾರೆ

ಮಾಜಿ ಪ್ರಧಾನಿ ಹೆಚ್

ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ತಮ್ಮ ಹುಟ್ಟುಹಬ್ಬವನ್ನು ಮನೆಯ ಸದಸ್ದರೊಂದಿಗೆ ಅವರು ಸರಳವಾಗಿ ಆಚರಿಸಿಕೊಂಡರು ದೇವೇಗೌಡರ ಹುಟ್ಟುಪಬ್ಪಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಕೋರಿ ದೇವರು ಸುದೀರ್ಘ ಆರೋಗ್ಗ ಹಾಗೂ ಆಯಸ್ಸು ಕೊಡಲಿ ಎಂದು ಹಾರ್ಲೆಸಿ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ಗಾಂಧಿ ಅವರು ಟ್ನೀಟ್ ಮೂಲಕ ಮಾಜಿ ಪ್ರಧಾನಿಗೆ ಶುಭಾಶಯ ಕೋರಿದ್ದಾರೆ ಗೌಡರ ಹಟ್ಟು ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಜೆಡಿಎಸ್ ಪ್ರಧಾನ ಕಚೇರಿ ಜೆ ಪಿ ಭವನದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು